ಮನೆ ಮನೆಗೆ ತೆರಳಿ ಮತದಾರರ ಮನವೊಲಿಕೆಯ ಕೊನೆಯ ಹಂತದ ಕಸರತ್ತಿನಲ್ಲಿ ಅಭ್ಯರ್ಥಿಗಳು

ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ದತವಾಗಿ ನಡೆಸಲು ರಾಜ್ಯದ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಸೂಕ್ಷ್ಮಮತಕ್ಷೇತ್ರಗಳಲ್ಲಿ ಹೆಚ್ಚುವರಿ ಭದ್ರತಾ ವ್ಣವಸ್ಥೆಗಳನ್ನು ಸಜ್ಜಾಗಿಡಲಾಗಿದೆ ಎಂದು ರಾಜ್ಯದ ಮೊಲೀಸ್ ಮಹಾನಿರ್ದೇಶಕರಾದ ನೀಲಮಣಿ ಎನ್ ರಾಜು ನಿನ್ನೆ ತಿಳಿಸಿದ್ದಾರೆ ನಾಳೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಕೋಲಾರ ಚಿಕ್ಕಬಳ್ಯಾಪುರ ತುಮಕೂರು ಮಂಡ್ದ ಹಾಸನ ಮೈಸೂರು ಚಾಮರಾಜನಗರ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಲೋಕಸಭಾ ಸ್ಥಾನಗಳಗಾಗಿ ಚುನಾವಣೆ ನಡೆಯಲಿದೆ ಇಂದು ಅಭ್ದರ್ಥಿಗಳು ತಮ್ಮ ತಮ್ಮ ಮತಕ್ಷೇತ್ರಗಳಲ್ಲಿ ಮನೆ ಮನೆಗೆ ತೆರಳ ಮತದಾರರ ಮನವೊಲಿಕೆಯ ಕೊನೆಯ ಹಂತದ ಕಸರತ್ತಿನಲ್ಲಿ ನಿರತರಾಗಿದ್ದಾರೆ

ಚುನಾವಣಾ ಸಿಬ್ಬಂದಿ ಈಗಾಗಲೇ ತಮ್ಮ ನಿಯೋಜಿತ ಮತಗಟ್ಟಿಗಳಿಗೆ ತೆರಳುತ್ತಿದ್ದಾರೆ ಇದಕ್ಕಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವ್ಯಾಪಕ ವ್ಯವಸ್ಥೆ ಮಾಡಿದೆ ಎಲ್ಲಾ ಮತಗಟ್ಟಿಗಳಲ್ಲೂ ವಿದ್ದುನ್ನಾನ ಮತಯಂತ್ರಗಳು ಹಾಗೂ ಮತದಾನ ಖಾತರಿ ಯಂತ್ರಗಳು ಅಂದರೆ ವಿವಿ ಪ್ಚಾಟ್ ಯಂತ್ರಗಳನ್ನು ಸಜ್ಜಾಗಿ ಇಡಲಾಗಿದೆ

ಮತದಾರರ ಪಟ್ಟಯಲ್ಲಿ ಹೆಸರು ಇರುವ ಮತದಾರರು ಗುರುತಿನ ಚೀಟ ತೋರಿಸಿ ಮತ ಚಲಾಯಿಸಬಹುದು

ಇಂದಿನಿಂದ ಭಾನುವಾರದವರೆಗೆ ಸರಣಿ ರಜೆಗಳು ಇರುವ ಹಿನ್ನೆಲೆಯಲ್ಲಿ ಮತದಾರರು ಆಸಕ್ತಿಯಿಂದ ಚುನಾವಣಾ ಶ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಚುನಾವಣಾ ಆಯೋಗ ಸತತ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿದೆ ಇದೇ ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವ ಯುವ ಮತದಾರರಿಗೆ ಮತದಾನದ ಮಹತ್ವ ವಿವರಿಸುವ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಕಳೆದ ಬಾರಿಗಿಂತ ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ಸಲುವಾಗಿ ಜಿಲ್ಲಾ ಸ್ವೀಪ್ ಸಮಿತಿಗಳು ಹಲವು ವಿನೂತನ ಕಾರ್ಯಕ್ರಮಗಳನ್ನು ನಡೆಸಿವೆ ದಿವ್ಹಾಂಗ ಮತದಾರರು ಚುನಾವಣೆಯಿಂದ ದೂರ ಉಳಿಯದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಈ ಬಾರಿ ಚುನಾವಣಾ ಆಯೋಗ ವಿಶೇಷ ವ್ಯವಸ್ಥೆಗಳನ್ನು ಕಲ್ಲಿಸಿದೆ ದಿವ್ಚಾಂಗ ಮತದಾರರನ್ನು ಅವರ ಮನೆಗಳಿಂದ ಮತಗಟ್ಟಿಗಳಿಗೆ ಹಾಗೂ ಮತದಾನದ ನಂತರ ಮತ್ತೆ ಮನೆಗೆ ತಲುಪಿಸಲು ವಾಹನ ವ್ಯವಸ್ಥೆ ಮತಗಟ್ಟೆಗಳಲ್ಲಿ ಗಾಲಿಕುರ್ಚಿಗಳು ಸಹಾಯಕರು ಹಾಗೂ ಸುಗಮ ಸಂಚಾರಕ್ಕೆ ನೆರವಾಗುವ ರ್ದಾಂಪ್ಗಳನ್ನು ನಿರ್ಮಿಸಲಾಗಿದೆ ಎಲ್ಲಾ ಮತಗಟ್ಟಿಗಳಲ್ಲಿ ಕುಡಿಯುವ ನೀರು ಮತ್ತಿತರ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ದೃಷ್ಟಿವಿಕಲಚೇತನ ಮತದಾರರ ಚೀಟಗಳು ಹಾಗೂ ವಿದ್ದುನ್ನಾನ ಮತಯಂತ್ರಗಳಲ್ಲಿ ಜ್ರೈಲ್ಲಿಪಿ ಮುದ್ರಿತ ವಿವರಗಳನ್ನು ಅಳವಡಿಸಲಾಗಿದೆ

ಜಾಪರ್ ಆದೇಶ ಹೊರಡಿಸಿದ್ದಾರೆ

ಮಂಡ್ಯ ಜಿಲ್ಲೆಯ ವಿವಿಧೆಡೆ ಅಬಕಾರಿ ಇಲಾಖೆಯ ತಂಡ ದಾಳ ನಡೆಸಿದ್ದು

ಮಾದೇಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ